ಅಭ್ಯರ್ಥಿಗಳ ಭವಿಷ್ಣ ಮತಯಂತ್ರದಲ್ಲಿ ಭದ್ರ

ಗುಜರಾತ್ನಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹಾಗೂ ಕೇರಳದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ಕೇಂದ್ರ ಸಚಿವರುಗಳು ಸ್ವರ್ಧಿಸಿದ್ದಾರೆ

ರಾಜ್ಯಾದ್ಯಂತ ಇದೇ ಮೊದಲ ಬಾರಿಗೆ ತಮ್ನ ಹಕ್ಕನ್ನು ಚಲಾಯಿಸಲು ಬಂದಂತಹ ಯುವಕರು ಅತ್ಯಂತ ಉತ್ಸಾಹದಿಂದ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಬಳಿಕ ಮತದಾನದ ಗುರುತಿನ ಚೀಟಯೊಂದಿಗೆ ಯುವಕ ಯುವತಿಯರ ಗುಂಪು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವದು ಅವರ ಉತ್ಸಾಹಕ್ಕೆ ಸಾಕ್ಷಿಯಾಗಿತ್ತು ಕರ್ನಾಟಕದ ರಾಜ್ಯಪಾಲ ವಜುಭಾಯ್ ವಾಲಾ ಅವರು ತಮ್ಮ ತವರು ರಾಜ್ಯವಾದ ಗುಜರಾತ್ನ ರಾಜಾಕೋಟ್ ಮತಗಟ್ಟೆಯಲ್ಲಿ ನಿನ್ನೆ ಮತ ಚಲಾಯಿಸಿದರು

ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕೋಸಂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂರನಳ್ಳಿ ಗ್ರಾಮದಲ್ಲಿ ರಸ್ತೆ ಡಾಂಬೀಕರಣ ಹಾಗೂ ಶಾಕ್ಷತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲದ ಕಾರಣ ಮತದಾನ ಮಾಡುವುದಿಲ್ಲ ಎಂದು ಗ್ರಾಮಸ್ಥರು ಮತಗಟ್ಟೆ ಕೇಂದ್ರಕ್ಕೆ ಬರದೇ ಬಹಿಷ್ಕಾರ ಹಾಕಿದ್ದರು

ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಚುನಾವಣೆ ಅಲ್ಲಲ್ಲಿ ಮತಯಂತ್ರಗಳಲ್ಲಿ ದೋಷ ಮತದಾನ ಬಹಿಷ್ಕಾರದಂತಹ ಸಣ್ಣಪುಟ್ಟ ಫಟನೆಗಳು ಹೊರತುಪಡಿಸಿ ಸಂಪೂರ್ಣವಾಗಿ ಶಾಂತಿಯುತವಾಗಿ ಪೂರ್ಣಗೊಂಡಿದೆ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮತದಾರರಾಗಿರುವ ಯುವಕ ಯುವತಿಯರಲ್ಲಿ ಮತದಾನ ಹುರುಪು ಹೆಚ್ಚಾಗಿ ಕಂಡು ಬಂದಿದ್ದಲ್ಲದೆ ದೇವದುರ್ಗ ತಾಲೂಕಿನ ಅರಕೇರಾ ಕೊತ್ತದೊಡ್ಡಿಫಿ ಸಿರವಾರ ತಾಲೂಕಿನ ಅತ್ತನೂರಿನಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಎಂದು ನಮ್ಮ ಬಾತ್ತಿದಾರರು ವರದಿ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ನಿನ್ನೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ಬೆಳಗ್ಗೆಯಿಂದಲೇ ಒಂದಿಷ್ಟು ಬಿರುಸಿನಿಂದಲೇ ಮತ ಚಲಾಯಿಸಿದರು ಒಂದೆರೆಡು ಕಡೆ ಮತಯಂತ್ರಗಳು ಸ್ವಲ್ಪ ಸಮಯ ಕಾರ್ಯನಿರ್ವಹಿಸದೇ ಇದ್ದುದು ಬಿಟ್ಟರೆ ಉಳಿದಂತೆ ಶಾಂತಿಯುತ ಮತದಾನ ನಡೆದಿದೆ ತಮ್ಮ ಹಳ್ಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಎಂದು ಕುರುಗೋಡು ತಾಲೂಕಿನ ಚಿಟಗಿನಹಾಳ್ ಗ್ರಾಮಸ್ಥರು ಮತದಾನ ಬಹಿಷ್ಠಾರ ಮಾಡಿದ್ದರು ಆದರೆ ಸಂಬಂಧಿಸಿದ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಜನರ ಮನವೊಲಿಸಿ ಮತದಾನ ಮಾಡಲು ಒಪ್ಪಿಸಿದರು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ರಾಮ್ ಪ್ರಸಾತ್ ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ ಮೃತರನ್ನು ರಮೇಶ ಕೆ

ಶಿವಕುಮಾರ ನಾರಾಯಣ ಚಂದ್ರತೇಖರ್ ಎ

ಪುಟ್ಟರಾಜು ಶೆಟ್ಟಪಾಲ್ ನಾಗರಾಜ್ ರಜೀನಾ ಖಾದರ್ ಕುಕ್ಕಡಿ ಎಂದು ಗುರುತಿಸಲಾಗಿದೆ ನಾಗರಾಜ್ ಮತ್ತು ರಜೀನಾ ಖಾದರ್ ಕುಕ್ಕಡಿ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಜೆಡಿಎಸ್ ಕಾರ್ಯಕರ್ತರು

ಇದರ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ಗೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಸಂತ ಫಿಲೋಮಿನಾ ಚರ್ಚ್ಗೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ ಗಂಟೆಗೊಮ್ಮೆ ಗರುಡ ವಾಪನ ಭೇಟಿ ನೀಡಲಿದೆ ಜೊತೆಗೆ ಬಾಂಬ್ ನಿಷ್ಕಿಯದಳ ಪ್ರತಿದಿನ ಚರ್ಚ್ಗೆ ಭೇಟಿ ನೀಡಿ ತಪಾಸಣೆ ನಡೆಸಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಸೇಂಟ್ ಫಿಲೋಮೆನಾ ಚರ್ಚ್ ದಕ್ಷಿಣ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣವೆಂದು ಹೆಸರುವಾಸಿಯಾಗಿದೆ

ಅತೃಪ್ತರಾಗಿದ್ದು ಇದು ಪತನದ ಸಾಧ್ಯತೆಯನ್ನು ತೀವ್ರಗೊಳಿಸಲಿದೆ ಎಂದು ಹೇಳಿದರು

ಯಡ್ಕೂರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಹಣದ ಆಮಿಶ ಒಡ್ಡಿ ಮತದಾರರನ್ನು ಸೆಳೆಯಲು ಕೆಲ ಪಕ್ಷಗಳು ಪ್ರಯತ್ನಿಸಿದವಾದರೂ ಇದು ವಿಫಲವಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಮತ್ತು ಅದರ ಮೈತ್ರಿ ಪಕ್ಷಗಳಿಗೆ ಉಜ್ಜಲ ಭವಿಷ್ಠವಿದ್ದು

ಕಲಬುರಗಿಯಲ್ಲಿ ನಿನ್ನೆ ಮತ ಚಲಾಯಿಸಿ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ತಾವು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಮರಳಿ ಅಧಿಕಾರಕ್ಕೆ ಬರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಈಗ ಚುಟುಕು ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕೆಗಳು ವಾಣಿಜ್ಯ ಕಟ್ಟಡಗಳು ಕಲ್ಕಾಣ ಮಂಟಪಗಳು ಚಿತ್ರ ಮಂದಿರಗಳು ಹಾಗೂ ಹೆಚ್ಚು ವಿಸ್ತೀರ್ಣದ ಕಟ್ಟಡಗಳಲ್ಲಿ ಕಡ್ನಾಯವಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಒಂದು ತಿಂಗಳೊಳಗಾಗಿ ಮಳೆ ನೀರು ಕೊಯ್ಲು ಪದ್ದತಿಯನ್ನು ಅಳವಡಿಸಿಕೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಂದ ನೋಟಸ್ ಕಳಿಸಲಾಗುವುದು ಹಾಗೂ ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳದ ಮಾಲೀಕರು ಹಾಗೂ ಕಂಪನಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಬೆಂಗಳೂರು ಗ್ರಾಮಾಂತರ ಜೆಲ್ಲಾಧಿಕಾರಿ ಸಿ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು

ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು